ಸಣ್ಣ ಮತ್ತು ಮಧ್ಣಮ ಉದ್ಭಮದ ವಲಯಗಳ ಮರುಸ್ಥಾಪನೆಗೆ ಒಮ್ತೆ ಸಾಲ ನೀಡಲು ಆರ್ ಬಿಐ

ಡೆಲ್ಲಿ ಮತ್ತು ಪಂಜಾಬ್ ಪೂಬಲ್ತ

ಸುದ್ದಿ ಸಂಸ್ಥೆಗೆ ಸಂದರ್ಶನ ನೀಡಿರುವ ಪ್ರಧಾನಿ ಸುಪ್ರೀಂಕೋರ್ಟ್ ನಲ್ಲಿ ಆಯೋಧ್ಯ ಕುರಿತ ತೀರ್ಪಿನ ವಿಳಂಬಕ್ಕೆ ಕಾಂಗ್ರೆಸ್ ಕಾರಣ ಎಂದು ದೂರಿದ್ದಾರೆ ಕಾಂಗ್ರೆಸ್ ವಕೀಲರು ಸುಪ್ರೀಂಕ್ ಕೋರ್ಟ್ ನಲ್ಲಿ ಸೃಷ್ಟಿಸಿರುವ ಅಡೆತಡೆಗಳಿಂದಾಗಿ ತೀರ್ಪು ತ್ವರಿತವಾಗಿ ಹೊರಬೀಳಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ರ್ಲೆತರ ಸಾಲಾ ಮನ್ನಾ ಕುರಿತು ವಿವರಿಸಿದ ಪ್ರಧಾನಿ ರೈತರ ಜೀವನ ಸುಧಾರಣೆಗೆ ಕೇಂದ್ರ ಸರ್ಕಾರ ಪ್ರಮಾಣಿಕ ಪ್ರಯತ್ನ ನಡೆಸುತ್ತಿದೆ ಈ ಸಂಬಂಧ ರೈತರಿಗಾಗಿ ಹಲವು ಸುಧಾರಣ ಕ್ರಮಗಳನ್ನು ಕೈಗೊಂಡಿದ್ದು

ಮಧ್ಯಮ ವರ್ಗದ ಮೇಲೆ ಇದು ಪರಿಣಾಮ ಬೀರಿದೆ ಅಂತೆಯೇ ಆಯುಷ್ಸಾನ್ ಭಾರತ್ ಮುದ್ರಾ ಯೋಜನಾ ಯುಡಿಎಎನ್ ಮತ್ತು ನವೋದ್ಯಮ ಯೋಜನೆಗಳು ಮಧ್ಯಮ ವರ್ಗದ ಜನರ ಭಾಗವಾಗಿವೆ ಎಂದು ಪ್ರತಿಪಾದಿಸಿದ್ದಾರೆ ಆರ್ಥಿಕ ಸುಸ್ವಿದಾರರ ಕುರಿತು ಕಟುವಾಗಿಯೇ ಪ್ರತಿಕ್ರಿಯಿಸಿರುವ ಪ್ರಧಾನಿ ಸರ್ಕಾರದ ಕಠಿಣ ನಿರ್ಧಾರಗಳಿಂದಾಗಿ ನೀರವ್ ಮೋದಿ ವಿಜಯ್ ಮಲ್ಲ ಮತ್ತು ಮೆಹುಲ್ ಚೋಕ್ಷಿ ಅಂತಹ ಆರ್ಥಿಕ ಸುಸ್ತಿದಾರರು ದೇಶ ಬಿಟ್ಲು ಹೋಗಿದ್ದಾರೆ ಎಂದು ಹೇಳಿದ್ದಾರೆ ಅಗಸ್ಟಾ ವೆಸ್ಟ್ ಲ್ಹಾಂಡ್ ಹೆಲಿಕಾಪ್ಟರ್ ಒಪ್ಪಂದ ಮಧ್ವವರ್ತಿಮಿತೆಲ್ ಮಿಚೆಲ್ ವಿಚಾರಣೆಯ ಬಗ್ಗೆ ಪ್ರಸ್ತಾಪಿಸಿರುವ ನರೇಂದ್ರ ಮೋದಿ ಅವರು ತನಿಖೆ ಪ್ರಗತಿಯಲ್ಲಿದ್ದು ಇದರ ಬಗ್ಗೆ ಸತ್ಲಾಂಶ ಹೊರಬೀಳಲಿದೆ ಎಂದಿದ್ದಾರೆ ನೋಟು ಅಮಾನ್ಜೀಕರಣದಿಂದ ದೇಶದ ಆರ್ಥಿಕತೆಗೆ ಹಾನಿಯುಂಟು ಮಾಡುತ್ತಿದ್ದ ಅಡೆತಡಗಳು ನಿವಾರಣೆಯಾಗಿದ್ದು ಇದು ಆರ್ಥಿಕ ಪ್ರಗತಿಗೆ ನೆರವಾಗಿದೆ ಎಂದು ನೋಟು ಅಮಾನ್ಜೀಕರಣದ ನಿರ್ಧಾರವನ್ನು ಪ್ರಧಾನಿ ಸಮರ್ಥಿಸಿಕೊಂಡಿದ್ದಾರೆ

ವಿರೋಧ ಪಕ್ಷದ ಕಲಾಪ ಬಹಿಷ್ಠಾರದ ಮಧ್ಯೆ ಈ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿತ್ತು ಈ ಮಸೂದೆ ತ್ರಿವಳಿ ತಲಾಖ್ ಅನ್ನು ಅನೂರ್ಜಿತ ಹಾಗೂ ಕಾನೂನುಬಾಹಿರ ಎಂದು ಪರಿಗಣಿಸುತ್ತದೆ ಮಾತ್ರವಲ್ಲ ತ್ರಿವಳಿ ತಲಾಖ್ ನೀಡುವುದನ್ನು ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಿ ಆರೋಪಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸುತ್ತದೆ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮಸೂದೆಯನ್ನು ರಾಜ್ಲಸಭೆಯಲ್ಲಿ ಮಂಡಿಸಲಿದ್ದಾರೆ ರಾಜ್ಲಸಭೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಹುಮತವಿಲ್ಲ ಬಿಜೆಒ ಹಾಗೂ ಕಾಂಗ್ರೆಸ್ ತನ್ನ ಎಲ್ಲಾ ಸದಸ್ವರಿಗೆ ವಿಪ್ ಜಾರಿ ಮಾಡಿ ಸದನದಲ್ಲಿ ಹಾಜರಿರುವಂತೆ ಸೂಚಿಸಿವೆ

ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಒಂದು ಲಕ್ಷ ಕೋಟ ರೂಪಾಯಿ ಆಗಿತ್ತು

ರೈತರ ಸಾಲ ಮನ್ನಾ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಕೆ ಬಗ್ಗೆ ಜೆಡಿಎಸ್ ರಾಷ್ಷೀಯ ಅಧ್ಯಕ್ಷ ಎಚ್

ದೇವೇಗೌಡ ನೀಡಿರುವ ಹೇಳಕೆಗೆ ಕರ್ನಾಟಕ ಬಿಜೆಪಿ ರಾಜ್ವಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ತಿರುಗೇಟು ನೀಡಿದ್ದಾರೆ

ಹಾಗೆಯೇ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವಾಲಯ ಇದಕ್ಕೆ ಪರವಾನಗಿ ನೀಡಬಾರದು ಎಂದು ಸೂಚಿಸಿದೆ ಕ್ಟೆಗಾರಿಕಾ ನೀತಿ ಇಲಾಖೆ ಮತ್ತು ಪ್ರಚಾರ ಸಚಿವಾಲಯ ಅಡಿಯಲ್ಲಿ ಬರಲಿದ್ದು

ಈ ಕಾರ್ಯಕ್ರಮದಡಿ ಇಸ್ತೊ ಕ್ಷೇತ್ರ ಕಾರ್ಯಗಳ ಜತೆಗೆ ಅದರ ಸಮಗ್ರ ಸಾಧನೆ ಮತ್ತು ಕಾರ್ಯಕ್ರಮಗಳನ್ನು ಯುವ ವಿಜ್ಞಾನಿಗಳಿಗೆ ತಿಳಿಸಿಕೊಡುವುದು ಇದರ ಮುಖ್ಯ ಉದ್ದೇಶವಾಗಿದೆ

ಸಂವಾದದಲ್ಲಿ ಪಾಲ್ಗೊಂಡಿದ್ದ ಇಸ್ತೋ ಅಧ್ಯಕ್ಷ ಡಾ

ಶಿವನ್ ಮಾತನಾಡಿ ಇಸ್ತೋ ಯೋಜನೆಗಳು ಜನಸಾಮಾನ್ವರಿಗೆ ತಲುಪಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ

ಬಾಂಗ್ಲಾದೇಶದಲ್ಲಿ ಅವಾಮಿ ಲೀಗ್ ಪಕ್ಷವು ಅಭೂತರೂರ್ವ ಜಯ ಸಾಧಿಸಿದ್ದು ಆ ಪಕ್ಷದಿಂದ ಹೊಸದಾಗಿ ಆಯ್ಲೆಯಾಗಿರುವ ಸಂಸದರು ನಾಳೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಅಂದು ಬಾಂಗ್ಲಾ ಸಂಸ್ಥಾಪಕ ಬಂಗಬಂಧು ಶೇಕ್ ಮುಜಿಬಿರ್ ರೆಹಮಾನ್ ಅವರು ಮರಳಿ ಗೂಡಿಗೆ ತಲುಪಿದ ದಿನವಾಗಿದ್ದು ಆ ದಿನವೇ ಅವಾಮಿ ಲೀಗ್ ಮುಖ್ಲಡ್ನೆ ಶೇಕ್ ಹಸೀನಾ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಎಂದು ಅಲ್ಲಿನ ವಾರ್ತಾ ಸಚಿವ ಹಸನುಲ್ ಹಕ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಮಾಧ್ಯಮ ಸಂಸ್ಥೆಗಳು ವರದಿ ಮಾಡಿವೆ

ಸಿರಿಯಾದಿಂದ ಸೇನಾ ಪಡೆಗಳನ್ನು ಹಿಂತೆಗೆದುಕೊಳ್ಳುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರವು ಇಕ್ರೆಲ್ ಅನ್ನು ಬೆಂಬಲಿಸುವ ಮತ್ತು ರಕ್ಷಿಸುವ ವಿಚಾರವಾಗಿದೆ ಎಂದು ಭಾವಿಸಬಾರದು ಎಂದು ಅಮೆರಿಕ ಕಾರ್ಯದರ್ಶಿ ಮೈಕ್ ಪೊಂಪೆಯ್ ಹೇಳಿದ್ದಾರೆ

ವಿನೋಧಿನಿ ವಿರುದ್ದ ಏಕಪಕ್ಷೀಯ ಜಯ ಗಳಿಸಿದ್ದಾರೆ

ಚಾಂಪಿಯನ್ ಷಿಪ್ ನ ಮೂರನೇ ದಿನವಾದ ಇಂದು ಅಂತಾರಾಷ್ಷೀಯ ಸ್ಲಾರ್ ಗಳಾದ ನಿಖತ್ ಝರಿನ್ ಪಿಂಕಿ ಜಂಗ್ರಾ ಸಿಮ್ರಂಜಿತ್ ಕೌರ್ ಸೋನಿಯಾ ಲಾಥರ್ ಮತ್ತು ಶತಿ ಜೋಪ್ರಾ ಸೇರಿದಂತೆ ಹಲವು ಅಗ್ರಮಾನ್ನ ಬಾಕ್ಸರ್ ಗಳು ಕಣಕ್ಕಿಳಿಯಲಿದ್ದಾರೆ ಪುಣೆಯಲ್ಲಿ ನಿನ್ನೆ ನಡೆದ ಪ್ರೀಮಿಯರ್ ಬ್ಲಾಡ್ಡಿಂಟನ್ ಲೀಗ್ ನಲ್ಲಿ ಪಿ